ಪರ್ಷವರ್ಧನ್

ಭಾರತದ ಬಂದರುಗಳಲ್ಲಿ ಸಿಲುಕಿರುವ ನಾವಿಕರನ್ನು ಪರಿಸ್ಥಿತಿ ಪರಿಶೀಲಿಸಿ ತೆರವು ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ

ಲಾಕ್ಡೌನ್ ಪಡಿತರ ವಿತರಣೆಗೆ ತಾತ್ಕಾಲಿಕ ಏಕ ರಾಷ್ಷ ಏಕ ಪಡಿತರ ಚೀಟಿ ಯೋಜನೆ ಪರಿಗಣನೆಗೆ ಕೇಂದ್ರಕ್ಕೆ ಸುಪ್ರೀಂಕೋರ್ಟ್ ಸೂಚನೆ

ಪರ್ಷವರ್ಧನ್ ತಿಳಿಸಿದ್ದಾರೆ

ಕೊರೋನಾ ವೈರಾಣು ಸೋಂಕಿಗೆ ಲಸಿಕೆ ಅಭಿವೃದ್ದಿ ಕಾರ್ಯದಲ್ಲಿ ಡಿಬಿಟ ಸಂಸ್ಟೆ ಸಪಯೋಗ ನೀಡುತ್ತಿದ್ದು ಈ ದಿಸೆಯಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸಲಾಗಿದೆ

ದೇಹೀಯವಾಗಿ ಆ್ಲಂಟ ಬಾಡಿ ಟಿಸ್ಟ್ ಕಟ್ಗಳ ತಯಾರಿಕೆಯಲ್ಲಿ ಮಪತ್ತದ ಪ್ರಗತಿ ಸಾಧಿಸಿದಾರೆ ಎಂದು ಡಾ ಪರ್ಷವರ್ಧನ್ ಟ್ಲೀಟ್ ಮಾಡಿದ್ಲಾರೆ

ಎಂ ವಿಜಯಭಾಸ್ಕರ್ ತಿಳಿಸಿದ್ದಾರೆ

ಚಾಮರಾಜನಗರ ಕೊಪ್ಪಳ ಚಿಕ್ಕಮಗಳೂರು ರಾಯಚೂರು ಚಿತ್ರದುರ್ಗ ರಾಮನಗರ ಹಾಸನ ಶಿವಮೊಗ್ಗ ಪಾವೇರಿ ಯಾದಗಿರಿ ಕೋಲಾರ ದಾವಣಗರೆ ಉಡುಪಿ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಪರಿಷ್ಕತ ಮಾರ್ಗಸೂಜಿ ಅನ್ನಯ ಹೆಚ್ಚುವರಿ ಚಟುವಟಿಕೆಗಳಗೆ ಅವಕಾಶ ನೀಡಲಾಗಿದೆ ಆದರೆ ಬೆಂಗಳೂರುನಗರ ಬೆಳಗಾವಿ ಮೈಸೂರು ವಿಜಯಪುರ ಬಾಗಲಕೋಟೆ ಕಲಬುರಗಿ ಬೀದರ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಸೋಂಕಿನ ಪ್ರಕರಣಗಳು ಇನ್ನೂ ವರದಿಯಾಗುತ್ತಿರುವ ಕಾರಣ ನಿರ್ಬಂಧಗಳು ಯಥಾರೀತಿ ಮುಂದುವರಿಯುತ್ತವೆ ಎಂದು ಅವರು ತಿಳಿಸಿದ್ದಾರೆ ಬಳ್ಳಾರಿ ಮಂಡ್ಲ ಬೆಂಗಳೂರು ಗ್ರಾಮಾಂತರ ಗದಗ ತುಮಕೂರು ಚಿಕ್ಕಬಳ್ಳಾಮರ ಉತ್ತರ ಕನ್ನಡ ಧಾರವಾಡ ಜಲ್ಲೆಗಳಲ್ಲಿ ಕೊರೊನಾ ಸೋಂಕಿನ ಸಕ್ರಿಯ ಪ್ರಕರಣಗಳಲ್ಲದ ಒನ್ನೆಲೆಯಲ್ಲಿ ಅಂಗಡಿ ಮುಂಗಟ್ಟು ಮತ್ತು ಕೈಗಾರಿಕೆಗಳುನರಾರಂಭದ ಬಗ್ಗೆ ಅಲ್ಲಲ್ಲಿಯ ಉಸ್ತುವಾರಿ ಸಚಿವರು ನಿರ್ಧರಿಸುತ್ತಾರೆ ಎಂದು ವಿಜಯ ಭಾಸ್ಗರ್ ಅಧಿಕೃತ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕರ್ನಾಟಕದಿಂದ ಹೊರಗೆ ವಾಸಿಸುತ್ತಿರುವ ಕನ್ನಡಿಗರಿಗಾಗಿ ಸಹಾಯವಾಣಿ ಸೇವೆಗೆ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಜಾಲನೆ ನೀಡಿದರು ಮುಂಬೈ ಪಾಗೂ ಇತರೆ ರಾಜ್ಯ ಮತ್ತು ವಿದೇಶಗಳಲ್ಲಿ ಸಿಲುಕಿರುವ ಕನ್ನಡಿಗರ ಸಪಾಯಕ್ಕಾಗಿ ಸಪಾಯ ವಾಣಿಯೊಂದನ್ನು ಆರಂಭಿಸುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ ಮೂಜಾರಿ ಬರೆದ ಪತ್ರದ ಓನೈಲೆಯಲ್ಲಿ ಇಂದು ಸಹಾಯವಾಣಿಗೆ ಚಾಲನೆ ನೀಡಲಾಯಿತು

ಸ್ವಾಯವಾಣಿಗೆ ಬರುವ ಮನವಿಗಳನ್ನು ಆಧರಿಸಿ ಆಯಾ ಸ್ವೀಯ ಆಡಳಿತಕ್ಕೆ ಆಗತ್ನ ನೆರವು ನೀಡುವಂತೆ ಮನವಿ ಮಾಡಲಾಗುವುದು

ಭಾರತದ ಬಂದರುಗಳಲ್ಲಿ ಸಿಬ್ಬಂದಿ ಬದಲಾವಣೆ ಅಂತಾರಾಷ್ಟೀಯ ಸಮುದ್ರದಲ್ಲಿ ಸಿಲುಕಿರುವ ಭಾರತೀಯ ನಾವಿಕರನ್ನು ಪರಿಸ್ತಿತಿ ಅನುಕೂಲಕರವಾಗುತ್ತಿದಂತೆ ತೆರವುಗೊಳಿಸಲಾಗುವುದು ಎಂದು ಬಂದರು ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ ಶಿಪ್ಪಿಂಗ್ ಕಂಪನಿಗಳು ನಾವಿಕ ಸಂಘಟನೆಗಳು ಶಿಪ್ ಲೈನರ್ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ನಡೆಸಿದ ಎಡಿಯೋ ಸಂವಾದ ಸಂದರ್ಭದಲ್ಲಿ ಮಾತನಾಡಿದ ಅವರು ಎದೇಶಗಳಲ್ಲಿ ಸಿಲುಕುವ ಭಾರತೀಯ ನಾವಿಕರನ್ನು ಕರೆತರುವ ಯೋಜನೆಗಳ ಬಗ್ಗೆ ಚರ್ಚಿಸಿದರು ಆಗತ್ತ ವಸ್ತುಗಳ ಪೂರೈಕೆ ಸರಪಳಿ ಸುಸೂತ್ರವಾಗಿ ನಡೆಯುವಲ್ಲಿ ನಾವಿಕರ ಪಾತ್ರ ಮಪತ್ವದ್ದಾಗಿದೆ ಎಂದು ಮನ್ಸುಖ್ ಮಾಂಡವೀಯ ಹೇಳಿದರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ರಕ್ಷಣಾ ವಲಯದ ಸಾರ್ವಜನಿಕ ಸಂಸ್ಟೆ ಹಾಗೂ ಶಸ್ತಾಸ್ತ ತಯಾರಿಕಾ ಕಾರ್ಖಾನೆಗಳ ಮುಖ್ವಸ್ತರೊಂದಿಗೆ ವಿಡಿಯೋ ಸಂವಾದ ನಡೆಸಿದರು

ರಕ್ಷಣಾ ವಲಯದ ಎಲ್ಲಾ ಸಂಸ್ಥೆಗಳು ಕೊರೋನಾ ವೈರಾಣು ವಿರುದ್ಧದ ಹೋರಾಟದ ಕಾರ್ಯತಂತ್ರ ಪಾಗೂ ಭವಿಷ್ಕದಲ್ಲಿ ಎದುರಾಗುವ ಸವಾಲುಗಳ ಬಗ್ಗೆ ವಿಷಯ ವಿನಿಮಯ ಮಾಡಿಕೊಂಡರು ಎಂದು ರಾಜನಾಥ್ ಸಿಂಗ್ ತಿಳಿಸಿದರು ಇದೇ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರನ್ಸ್ ಮೂಲಕ ಮೊಬೈಲ್ ವೈರಾಲಜಿ ಸಂಶೋಧನಾ ಮತ್ತು ರೋಗ ಪತ್ತೆ ಪ್ರಯೋಗಾಲಯಕ್ಕೆ ಚಾಲನೆ ನೀಡಿದರು ಇದಕ್ಕೂ ಮುನ್ನ ರಕ್ಷಣಾ ಸಚಿವರ ನಿವಾಸದಲ್ಲಿ ಸಚಿವರ ಗುಂಪಿನ ಸಭೆ ನಡೆಯಿತು ಸಭೆಯಲ್ಲಿ ಲಾಕ್ಡೌನ್ ನಂತರದ ಪರಿಶ್ಠಿತಿ ಕುರಿತು ಅವಲೋಕಿಸಲಾಯಿತು

ಆ ರಾಜ್ಯದ ಪಾಟ್ನಾ ಮುಂಗೇರ್ ಶಿವಾನ್ ನಳಂದಾ ರೊತಾಸ್ ಮತ್ತು ಬಕ್ಲರ್ ಜಿಲ್ಲೆಗಳು ರೆಡ್ಜೋನ್ಗೆ ಒಳಪಟ್ಟವೆ

ಕೊರೋನಾ ವೈರಾಣು ಸೋಂಕು ತಡೆಗಟ್ಟಲು ಆ ರಾಜ್ಯದ ನಗರ ಪ್ರದೇಶಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳುವುದನ್ನು ನಿಷೇಧಿಸಿ ಆದೇಶ ಹೊರಡಿಸಲಾಗಿದೆ

ಮುಖ್ಯಮಂತ್ರಿ ಬಿಫ಼ಬ್ ಕುಮಾರ್ ದೇಬ್ ಸರ್ವಪಕ್ಷ ಸಭೆ ಕರೆದಿದ್ದು ಕೊರೋನಾ ವೈರಾಣು ಸೋಂಕು ಎದುರಿಸುವಲ್ಲಿ ಸರ್ಕಾರ ಕೈಗೊಂಡ ತ್ರಮಗಳನ್ನು ಸರ್ವಪಕ್ಷ ನಾಯಕರಿಗೆ ವಿವರಿಸಲಿದ್ದಾರೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ

ನೀತಿ ಆಯೋಗದ ಸಿಬ್ಬಂದಿಯೊಬ್ಬರಲ್ಲಿ ಸೋಂಕು ದೃಢಪಟ್ಟ ಹಿನ್ನೆಲೆಯಲ್ಲಿ ನೀತಿ ಭವನವನ್ನು ಸೀಲ್ ಮಾಡಲಾಗಿದೆ

ಪರೀಕ್ಷೆಗಳ ಹೊಸ ವೇಳಾಪಟ್ಟಿಗೆ ಸಂಬಂಧಿಸಿದಂತೆ ಮಾರ್ಗಸೂಚಿಗಳನ್ನು ಹೊರಡಿಸಲಿದೆ

ಪರಿಯಾಣ ಕೇಂದ್ರೀಯ ವಿಶ್ವ ವಿದ್ಯಾಲಯದ ಕುಲಪಕಿ ಆರ್

ಹೊಸ ಶೈಕ್ಷಣಿಕ ವರ್ಷವನ್ನು ಬರುವ ಸೆಪ್ಟೆಂಬರ್ನಿಂದ ಆರಂಭಿಸುವಂತೆ ಶಿಫಾರಸ್ನು ಮಾಡಿದೆ

ಇಂದಿರಾಗಾಂಧಿ ರಾಷ್ಟೀಯ ಮುಕ್ತ ವಿಶ್ವ ವಿದ್ಯಾಲಯದ ಕುಲಪತಿ ಪ್ರೊ

ಕಾಲೇಜುಗಳು ಮತ್ತು ವಿಶ್ವ ವಿದ್ಯಾಲಯಗಳು ತಮ್ಮ ವ್ವಾಪ್ತಿಯಲ್ಲಿನ ಸ್ಥೀಯ ಪರಿಸ್ಥಿತಿಗಳನ್ನು ಅಧ್ಯಯನ ಮಾಡಿ ಆನ್ಲೈನ್ ಸೇರಿದಂತೆ ವಿವಿಧ ತರಗತಿಗಳನ್ನು ಆರಂಭಿಸುವ ಬಗ್ಗೆ ಚಿಂತಿಸಬೇಕು ಎಂದು ಪೇಳಿದೆ